ಸಾಮಾಜಿಕ ಅಂತರ ಮಾನದಂಡಗಳಿಗೆ ಅನುಗುಣವಾಗಿ ಸಿನಿಮಾ ವೀಕ್ಷಕರ ನಡುವೆ ಸಾಕಷ್ಟು ಅಂತರ ಇರುವಂತೆ ಆಸನ ವ್ಯವಸ್ಸೆ ಮಾಡಬೇಕು ಎಂದು ಜಾವಡೇಕರ್ ತಿಳಿಸಿದರು ಮಾಸ್ ಮತ್ತು ಸ್ಲಾನಿಟ್ಸೆಜರ್ಗಳ ಬಳಕೆ ಕಡ್ಡಾಯವಾಗಲಿದ್ಲು ಸಭಾಂಗಣಗಳಲ್ಲಿ ಸರಿಯಾಗಿ ಗಾಳಿ ವ್ಯವಸ್ನೆ ಇರಬೇಕು ಸಿನೆಮಾ ಹಾಲ್ನಲ್ಲಿ ನೈರ್ಮಲ್ಚೀಕರಣಕ್ಕೆ ಸಾಕಷ್ಟು ಸಮಯಾವಕಾಶ ಇರುವಂತೆ ಚಿತ್ರಪ್ರದರ್ಶನದ ಸಮಯವನ್ನು ನಿಗದಿಪಡಿಸಬೇಕು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಕೊರೊನಾ ಸಮಯದಲ್ಲಿ ಅನುಸರಿಸಬೇಕಾದ ಶಿಷ್ಟಾಚಾರಗಳ ಬಗ್ಗೆ ಒಂದು ನಿಮಿಷದ ವಿಡಿಯೋ ಕ್ಷಿಪಿಂಗ್ ಅನ್ನು ಚಿಕ್ರಮಂದಿರಗಳು ಮತ್ತು ಸಿನೆಮಾ ಪಾಲ್ಗಳಲ್ಲಿ ಚಲನಚಿತ್ರ ಪ್ರಾರಂಭವಾಗುವ ಮೊದಲು ಮತ್ತು ಮಧ್ಯಂತರದಲ್ಲಿ ಪ್ರದರ್ಶನಗೊಳಿಸಬೇಕು ಎಂದು ಸಚಿವರು ಮಾಹಿತಿ ನೀಡಿದರು

ಈ ಮೊತ್ತಗಳ ಪಾವತಿ ವಿಧಾನದ ಬಗ್ಗೆ ನಿರ್ಧರಿಸಲಿದೆ

ಆದಾಗ್ಕೂ ಇತರ ರಾಜ್ಯಗಳು ಈ ಆಯ್ಕೆಗೆ ಮುಂದಾಗಿಲ್ಲ ಬದಲಾಗಿ ಕೇಂದ್ರ ಸರ್ಕಾರವೇ ಸಾಲ ಪಡೆದು ತಮ್ಮ ಕೊರತೆ ಪರಿಹಾರಕ್ಕೆ ನೆರವಾಗಬೇಕೆಂದು ಮನವಿ ಮಾಡಿವೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ ರೈಲ್ವೆ ಕಲ್ಲಿದ್ದಲು ಮತ್ತು ವಿದ್ಯುತ್ ಘಟಕ ಕ್ಷೇತ್ರಗಳಲ್ಲಿ ಗರಿಷ್ಠ ಬೆಳವಣಿಗೆ ಸಾಧಿಸಲು ಈ ಮೂರು ಕ್ಷೇತ್ರಗಳು ಪರಸ್ಪರ ಸಂಘಟಿತ ಕಾರ್ಯಾಚರಣೆ ನಡೆಸಬೇಕು ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ ರೈಲ್ವೆಯ ಕಲ್ಲಿದ್ದಲು ವ್ಕವಹಾರವನ್ನು ಬಲಪಡಿಸಲು ಮತ್ತು ಕಲ್ಲಿದ್ದಲು ಸರಕು ಸಾಗಣೆಗೆ ಸಂಬಂಧಿಸಿದಂತೆ ರೈಲ್ವೆ ಕಲ್ಲಿದ್ದಲು ಮತ್ತು ವಿದ್ಯುತ್ ಕ್ಷೇತ್ರದ ಜಂಟಿ ಕಾರ್ಯಾಚರಣೆಯ ಉತ್ಪಾದಕತೆಯನ್ನು ಮತ್ತಷ್ಟು ಪೆಚ್ಚಿಸಲು ಕೈಗೊಳ್ಳಬೇಕಾದ ತ್ರಮಗಳ ಕುರಿತು ಚರ್ಜೆಸಲು ಪಿಯೂಷ್ ಗೋಯಲ್ ನಿನ್ನೆ ಕಲ್ಲಿದ್ದಲು ಮತ್ತು ವಿದ್ಯುತ್ ಕ್ಷೇತ್ರದ ಉನ್ನತ ನಾಯಕತ್ವದೊಂದಿಗೆ ಸಭೆ ನಡೆಸಿದರು ರೈಲ್ವೆಯಲ್ಲಿ ಸರಕು ಸಾಗಣೆ ಪ್ರಮಾಣವನ್ನು ಹೆಚ್ಚಿಸಲು ಇಲಾಖೆ ನಿರಂತರ ಪ್ರಯತ್ನಗಳನ್ನು ಮಾಡುತ್ತಿದೆ ಗೋಯಲ್ ಹೇಳಿದರು

ಕಲ್ಲಿದ್ದಲು ಲೋಡಿಂಗ್ ಅನ್ನು ಮತ್ತಷ್ಟು ಹೆಚ್ಚಿಸುವ ಸಾಮರ್ಥ್ಯವನ್ನು ರೈಲ್ವೆ ಹೊಂದಿದ್ದು ಕಲ್ಲಿದ್ದಲು ಲೋಡಿಂಗ್ ಹೆಚ್ವಳದಿಂದ ರೈಲ್ವೆ ಸರಕು ಸಾಗಣೆ ಆದಾಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಸಚಿವಾಲಯ ತಿಳಿಸಿದೆ

ವಾಣಿಜ್ಞ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ರಾಷ್ಷೀಯ ಸ್ವಾರ್ಟ್ ಅಪ್ ಪ್ರಶಸ್ತಿಗಳ ಮೊದಲ ಆವೃತ್ತಿಯ ಫಲಿತಾಂಶಗಳನ್ನು ಪ್ರಕಟಿಸಲಿದ್ದಾರೆ ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಡಿಪಿಐಐಟಿ ನವೀನ ಉತ್ಪನ್ನಗಳು ಅಥವಾ ಪರಿಹಾರಗಳನ್ನು ನಿರ್ಮಿಸುತ್ತಿರುವ ಅತ್ಯುತ್ತಮ ಸ್ಟಾರ್ಟ್ಅಪ್ ಮತ್ತು ನವೀನ ಉತ್ಪನ್ನಗಳು ಮತ್ತು ಪರಿಹಾರ ವ್ಯವಸ್ಥೆ ರೂಪಿಸುತ್ತಿರುವ ಸಂಸ್ಥೆಗಳಿಗೆ ರಾಷ್ಟೀಯ ಪ್ರಶಸ್ತಿ ನೀಡಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ

ಮಾತ್ರವಲ್ಲ ತಮ್ಮ ಯೋಜನೆಯನ್ನು ಪೈಲಟ್ ಯೋಜನೆಯ ಆಯ್ಕೆಗೆ ಮತ್ತು ಕೆಲಸದ ಆದೇಶಗಳಿಗಾಗಿ ಸಂಬಂಧಿತ ಸಾರ್ವಜನಿಕ ಅಧಿಕಾರಿಗಳು ಮತ್ತು ಕಾರ್ಪೊರೇಟ್ಗಳ ಮುಂದೆ ಪ್ರಸ್ತುತಪಡಿಸುವ ಅವಕಾಶ ದೊರಕಲಿದೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಆಡಳಿತಾರೂಢ ಎನ್ಡಿಎ ಇಂದು ಅಧಿಕ್ಟತವಾಗಿ ಸೀಟು ಪಂಚಿಕೆ ಪ್ರಕಟಿಸಲಿದೆ ಕೋರ್ ಕಮಿಟಿ ಮತ್ತು ಕೇಂದ್ರ ಚುನಾವಣಾ ಸಮಿತಿ ಸಭೆಗಳ ನಂತರ ಬಿಜೆಪಿ ತನ್ನ ಕ್ಷೇತ್ರಗಳನ್ನು ಅಂತಿಮಗೊಳಿಸಿದೆ ಅಭ್ವರ್ಧಿಗಳ ಅಂತಿಮ ಪಟ್ಟಿಯೊಂದಿಗೆ ಇಬ್ಬರು ಹಿರಿಯ ಬಿಜೆಪಿ ನಾಯಕರಾದ ದೇವೇಂದ್ರ ಫಡ್ನವೀಸ್ ಮತ್ತು ಭೂಪೇಂದ್ರ ಯಾದವ್ ನಿನ್ನೆ ಪಾಟ್ನಾ ತಲುಪಿದ್ದಾರೆ ಬಿಜೆಪಿ ಮತ್ತು ಜೆಡಿಯು ನಾಯಕರು ಜಂಟಿಯಾಗಿ ಸ್ಥಾನ ಹಂಚಿಕೆ ಒಪ್ಪಂದ ಮತ್ತು ಅಭ್ವರ್ಥಿಗಳ ಹೆಸರನ್ನು ಪ್ರಕಟಿಸಲಿದ್ದಾರೆ ಈ ಮಧ್ಯೆ ಇತ್ತೀಚೆಗೆ ಆರ್ಜೆಡಿ ಕಾಂಗ್ರೆಸ್ ನೇತೃತ್ವದ ಮಹಾಮ್ಕೆತ್ರಿಯಿಂದ ಹೊರಬಂದ ಮುಖೇಶ್ ಸಹಾನಿ ನೇತೃತ್ವದ ವಿಕಾಸಶೀಲ ಇನ್ಸಾನ್ ಪಾರ್ಟಿ ವಿಐಪಿ ಎನ್ ಡಿಎ ಸೇರಲು ಸಿದ್ದವಾಗಿದೆ ಭಾರತೀಯ ಸಂಕೇತ ಭಾಷೆ ಅನುಸಂಧಾನ ಮತ್ತು ಪರೀಕ್ಷಾ ಕೇಂದ್ರ ಹಾಗೂ ರಾಷ್ಷೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಕೇಂದ್ರ ಎನ್ಸಿಇಆರ್ಟಿ ಇಂದು ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲಿವೆ ಶ್ರವಣದೋಷವಿರುವ ವಿದ್ದಾರ್ಥಿಗಳ ಕಲಿಕೆಗೆ ನೆರವಾಗಲು ಡಿಜಿಟಲ್ ಮಾಧ್ವಮದ ಶಿಕ್ಷಣ ಸಾಮಗ್ರಿ ಸಿದ್ದಪಡಿಸುವ ಕುರಿತಂತೆ ಈ ಒಪ್ಪಂದವಾಗಲಿದೆ

ಇದಲ್ಲದೇ ಪ್ರಾದೇಶಿಕ ಆದ್ದತೆಯ ವಿಷಯಗಳು ಭಾರತ ಫೆಸಿಫಿಕ್ ವಲಯದಲ್ಲಿ ಸ್ವತಂತ್ರ ಹಾಗೂ ಮುಕ್ತ ವಹಿವಾಟು ಪಾಲನೆಯ ಮಪತ್ವದ ಕುರಿತು ಸಮಗ್ರ ಸಮಾಲೋಚನೆ ನಡೆಯುವುದು ಭಾರತದ ವಿದೇಶಾಂಗ ಸಚಿವ ಎಸ್

ವಿಶ್ವಸಂಸ್ಥೆಯ ಮಹಾಧಿವೇತನದ ಸಂದರ್ಭದಲ್ಲಿ ಕಳೆದ ವರ್ಷ ಈ ಗುಂಪಿನ ಮೊದಲ ಸಭೆ ನಡೆದಿತ್ತು ಟೋಕಿಯೋದಲ್ಲಿ ಇಂದು ನಡೆಯಲಿರುವ ಈ ಸಭೆಯ ಸಂದರ್ಭದಲ್ಲಿ ಸಚಿವ ಎಸ್ ಜೈಸಂಕರ್ ಕ್ವಾಡ್ ಗುಂಪಿನ ಸದಸ್ಯ ದೇಶಗಳ ತಮ್ಮ ಸಪವರ್ತಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನೂ ನಡೆಸಲಿದ್ದಾರೆ

ಕಳೆದ ಎರಡು ವಾರಗಳಿಂದ ದೇಶದಲ್ಲಿ ಕೊರೊನಾ ಸಕ್ರಿಯ ಪ್ರಕರಣಗಳ ಸಂಖ್ಯೆಯಲ್ಲಿ ಭಾರೀ ಇಳಿಕೆ ಕಂಡಿದೆ

ಚೇತರಿಸಿಕೊಂಡ ಪ್ರಕರಣಗಳು ಮತ್ತು ಸಕ್ರಿಯ ಪ್ರಕರಣಗಳ ನಡುವಿನ ಅಂತರವು ನಿರಂತರವಾಗಿ ಪೆಚ್ಚಾಗುತ್ತಿವೆ ಎಂದು ಆರೋಗ್ಯ ಸಚಿವಾಲಯ ಹೇಳಿದೆ ಚೇತರಿಸಿಕೊಂಡ ರೋಗಿಗಳ ಸಂಖ್ಯೆಯು ಸಕ್ರಿಯ ಪ್ರಕರಣಗಳ ಸಂಖ್ಯೆಗಿಂತ ಸುಮಾರು ಆರು ಪಟ್ಟು ಹೆಚ್ಚಾಗಿದೆ